ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ನಡೆಸಿದ ನಾಲ್ನೇ ಸಂವಾದ ಇದಾಗಿದೆ ಇತರ ದೇಶಗಳಿಗೆ ಹೋಲಿಸಿದ್ದಲ್ಲಿ ಭಾರತದ ಜನಸಂಖ್ಯೆ ಆಗಾದವಾಗಿದ್ದು ಕಳೆದ ಮಾರ್ಚ್ ಆರಂಭದಿಂದ ಭಾರತ ಸೇರಿದಂತೆ ಹಲವು ರಾಷ್ಲಗಳು ಕೊರೊನಾ ವೈರಾಸು ಸೋಂಕು ಭೀತಿಯನ್ನು ಒಂದೇ ರೀತಿ ಎದುರಿಸುತ್ತಿವೆ ಆದರೆ ಸೂಕ್ತ ಸಮಯದಲ್ಲಿ ಕೈಗೊಂಡ ಕ್ರಮಗಳಿಂದಾಗಿ ದೇಶದಲ್ಲಿ ಹಲವು ಜನರನ್ನು ರಕ್ಷಿಸಲು ಸಾಧ್ವವಾಗಿದೆ ಸೋಂಕಿನ ಭೀತಿ ಇನ್ನೂ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ ಮುಂಜಾಗ್ರತಾ ಕ್ರಮಗಳಿಗೆ ಹೆಚ್ಚಿನ ಮಹತ್ವ ನೀಡುವ ಅಗತ್ಯವಿದೆ ಎಂದು ಶ್ರಧಾನಿ ಹೇಳಿದ್ದಾರೆ ಭಾರತ ಇದುವೆರೆಗೂ ಎರಡು ಲಾಕ್ ಡೌನ್ ಅವಧಿಗಳನ್ನು ಕಂಡಿದೆ ಎರಡು ಅವಧಿಗಳ ಸಂದರ್ಭಗಳಲ್ಲಿ ಕೆಲವು ವಿಷಯಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಬಗ್ಗೆ ಆಲೋಚಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಜತೆಗೆ ಪರಿಣಿತರ ಅಂದಾಜಿನ ಪ್ರಕಾರ ಕೊರೊನಾ ವೈರಾಣು ಪರಿಣಾಮ ಮುಂದಿನ ತಿಂಗಳುಗಳಲ್ಲಿ ಗೋಚರಿಸುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ

ಕಳಂಕ ಮತ್ತು ಭಯದಿಂದಾಗಿ ಅನೇಕ ಬಾರಿ ರೋಗಿಗಳು ಮರೆಮಾಚಲು ಮತ್ತು ಸಮಯೋಚಿತ ಚಿಕಿತ್ಸೆಯನ್ನು ಪಡೆಯುವುದನ್ನು ತಪ್ಪಸಲು ಪ್ರಯತ್ನಿಸುತ್ತಾರೆ ಹಾಗೂ ಈ ಪರಿಸ್ಥಿತಿಯು ರೋಗಿಗೆ ಹಾನಿಯನ್ನುಂಟುಮಾಡುವುದಲ್ಲದೆ ಅವರ ಕುಟುಂಬಗಳಿಗೆ ಮತ್ತು ಇಡೀ ಸಮಾಜಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಎಂದು ಆರೋಗ್ಗ ಸಚಿವಾಲಯದ ಅಧಿಕಾರಿ ಹೇಳಿದ್ದಾರೆ ಜತೆಗೆ ಈ ಹೋರಾಟವು ಕಾಯಿಲೆಯೊಂದಿಗೆ ಹೊರತು ವೈರಾಣುವಿನಿಂದ ಬಳಲುತ್ತಿರುವ ವ್ಚಕ್ತಿಯೊಂದಿಗೆ ಅಲ್ಲ ಎಂದು ಹೇಳಿದ್ದಾರೆ ಚೇತರಿಸಿಕೊಂಡ ರೋಗಿಗಳಿಂದ ರೋಗ ಹರಡುವ ಅಪಾಯವಿಲ್ಲ ಎಂದು ನಾವು ಅರ್ಥಮಾಡಿಕೊಳ್ಳಬೇಕು ಮತ್ತು ವಾಸ್ತವವಾಗಿ ಅವರು ಪ್ಲಾಸ್ನಾ ಚಿಕಿತ್ಲೆಯನ್ನು ಬಳಸಿಕೊಂಡು ಪ್ರತಿಕಾಯಗಳಿಗೆ ಗುಣಪಡಿಸುವ ಸಂಭಾವ್ಯ ಮೂಲವಾಗಬಹುದು ಎಂದು ಅಧಿಕಾರಿ ಹೇಳಿದ್ದಾರೆ ತಪ್ಪು ಮಾಹಿತಿ ಮತ್ತು ಭೀತಿ ಹರಡುವುದನ್ನು ನಾವು ತಪ್ಪಿಸಬೇಕು ಆರೋಗ್ಡ ಮತ್ತು ನೈರ್ಮಲ್ಯ ಸಿಬ್ದಂದಿ ಅಥವಾ ಪೊಲೀಸರು ಜನರಿಗೆ ಸಹಾಯ ಮಾಡುವ ಕಾರಣ ಅವರನ್ನು ಗುರಿಯಾಗಿಸಬಾರದು ಎಂದೂ ಅವರು ಹೇಳಿದ್ದಾರೆ ಕೊರೊನಾ ವೈರಾಣು ತಡೆಗಟ್ಟುವ ಹೋರಾಟದಲ್ಲಿ ದೊ ಗಜ್ ದೂರಿ ಎರಡು ಗಜಗಳ ಅಂತರ ಮಂತ್ರವನ್ನು ಪುನರುಚ್ಚರಿಸಿರುವ ಶ್ರಧಾನಿಮಂತ್ರಿ ನರೇಂದ್ರ ಮೋದಿ ಈ ಹೋರಾಟದಲ್ಲಿ ಯಶಸ್ವಿಯಾಗಬೇಕಾದರೆ ಮುಂಬರುವ ದಿನಗಳಲ್ಲಿ ಮಾಸ್ಕ್ ಮುಖ ಗವಸು ಬಳಕೆ ನಮ್ನ ದೈನಂದಿನ ಚಟುವಟಕೆಯ ಭಾಗವಾಗಬೇಕಿದೆ ಎಂದು ಹೇಳದ್ದಾರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಲರು ಲಾಕ್ ಡೌನ್ ನಿಯಮಗಳಿಗೆ ಸ್ವಂದಿಸಬೇಕಿದೆ ಜನರು ಕೆಮ್ನು ಮತ್ತು ಶೀತ ಕಾಣಿಸಿಕೊಂಡಾಗ ಸ್ವಯಂಶ್ರೇರಿತವಾಗಿ ವೈದ್ಯಕೀಯ ಸೇವೆ ಪಡೆಯಲು ಮುಂದಾಗುತ್ತಿರುವುದು ಸ್ವಾಗತಾರ್ಹ ದೆಳವಣಿಗೆ ಎಂದು ಪ್ರಧಾನಿ ಹೇಳಿದ್ದಾರೆ

ತಂತ್ರಜ್ಞಾನ ಬಳಕೆಗೆ ಹೆಚ್ಚನ ಮಹತ್ವ ನೀಡಬೇಕು ಜನತೆ ಸೋಂಕಿನ ವಿರುದ್ಧ ಹೋರಾಟಕ್ಕೆ ಆರೋಗ್ಯ ಸೇತು ಆ್ಯಪ್ ಅನ್ನು ಡೌನ್ ಲೋಡ್ ಮಾಡಿಕೊಳ್ಳಬೇಕು ಸುಧಾರಣೆಗಳು ಸಾಮಾನ್ಯ ಜನರ ಬದುಕಿಗೆ ಸ್ಪಂದಿಸುವಂತಿರಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಹಾಟ್ ಸ್ಪಾಟ್ ಪ್ರದೇಶಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರಗಳು ನಿಯಮಗಳನ್ನು ಕಟ್ಟು ನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ರೆಡ್ ಜೋನ್ ಪ್ರದೇಶಗಳನ್ನು ಗ್ರೀನ್ ಜೋನ್ ಗೆ ಪರಿವರ್ತಿಸುವ ಪ್ರಯತ್ನಮಾಡಬೇಕು ಎಂದು ಪ್ರಧಾನಿ ಇದೇ ವೇಳೆ ಸೂಚಿಸಿದರು ಗ್ರಾಮೀಣ ಭಾಗಗಳಲ್ಲಿ ವಾಸಿಸುವ ಜನರಿಗೆ ತಮ್ಮ ವಸತಿ ಆಸ್ತಿಗಳನ್ನು ದಾಖಲಿಸುವ ಹಕ್ಕನ್ನು ಒದಗಿಸುವ ಉದ್ದೇಶದಿಂದ ಸ್ವಾಮಿತ್ವ ಯೋಜನೆಯ ವಿವರವಾದ ಮಾರ್ಗಸೂಚಿಯನ್ನು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ನರೇಂದ್ರ ಸಿಂಗ್ ತೋಮರ್ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಇದೇ ವೇಳೆ ಇ ಗ್ರಾಮ ಸ್ವರಾಜ್ ಯೋಜನೆ ವೇದಿಕೆ ಮತ್ತು ಮೊಬೈಲ್ ಆ್ವಪ್ಗೆ ಸಂಬಂಧಿಸಿದಂತೆ ಸ್ವ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಎಸ್ಒಪಿ ಅನ್ನು ಬಿಡುಗಡೆ ಮಾಡಿದ್ದಾರೆ ಈ ಎರಡೂ ಯೋಜನೆಗಳನ್ನು ಕಳೆದ ಶುಕ್ರವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಷೀಯ ಪಂಚಾಯತ್ ರಾಜ್ ದಿನಾಚರಣೆಯ ಸಂದರ್ಭದಲ್ಲಿ ಉದ್ವಾಟಿಸಿದ್ದರು ಸ್ವಾಮಿತ್ವ ಯೋಜನೆಯ ಕುರಿತು ಮಾತನಾಡಿದ ತೋಮರ್ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಯೋಜನೆ ಮತ್ತು ಆದಾಯ ಸಂಗ್ರಹಣೆಯನ್ನು ಸುವ್ಯವ್ಯತಗೊಳಿಸಲು ಮತ್ತು ಆಸ್ತಿ ಹಕ್ಕುಗಳ ಬಗ್ಗೆ ಸ್ಪಷ್ಟತೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ ಜತೆಗೆ ಆಸ್ತಿ ಸಂಬಂಧಿತ ವಿವಾದಗಳನ್ನು ಬಗೆಹರಿಸಲು ಇದು ನೆರವಾಗಲಿದ್ದು ಉತ್ತಮ ಗುಣಮಟ್ನದ ಗ್ರಾಮ ಪಂಚಾಯಿತಿ ಯೋಜನೆಗಳನ್ನು ರೂಪಿಸಲು ಸಹಕಾರಿಯಾಗುತ್ತದೆ ಎಂದು ತೋಮರ್ ಹೇಳಿದ್ದಾರೆ

ದೇತದಲ್ಲಿ ಜಾರಿಯಲ್ಲಿರುವ ಲಾಕ್ ಡೌನ್ ಸಮಯದಲ್ಲಿ ಕೃಷಿ ಮತ್ತು ವಲಸೆ ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುವ ಮಹಾತ್ಮ ಗಾಂಧಿ ರಾಷ್ಲೀಯ ಉದ್ಯೋಗ ಖಾತ್ರಿ ಕಾಯ್ದೆಯ ಕಾರ್ಯಚಟುವಟಕೆಗಳು ಶ್ರಗತಿಯಲ್ಲಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ

ಈ ಅವಧಿಯಲ್ಲಿ ಕೃಷಿ ಮತ್ತು ವಲಸೆ ಕಾರ್ಮಿಕರಿಗೆ ಉದ್ಲೋಗ ಒದಗಿಸುವ ಮೂಲಕ ಮಹಾತ್ನ ಗಾಂಧಿ ರಾಷ್ಷೀಯ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಾಚರಣೆ ಮತ್ತು ನಿರ್ಮಾಣ ದೇಶಾದ್ಯಂತ ಪ್ರಗತಿಯಲ್ಲಿದೆ ಎಂದು ಅವರು ಹೇಳಿದರು ಕೊರೊನಾ ವೈರಾಣು ಸಾಂಕ್ರಾಮಿಕ ಸಮಯದಲ್ಲಿ ಸರ್ಕಾರದ ಅಗತ್ಯತೆಗಳನ್ನು ಪೂರೈಸುವ ಪ್ರಯತ್ನದಲ್ಲಿ ಭಾರತೀಯ ವಾಯುಪಡೆ ಮುಂಚೂಣಿಯಲ್ಲಿದೆ ಸಾಂಕ್ರಾಮಿಕ ರೋಗವನ್ನು ಪರಿಣಾಮಕಾರಿಯಾಗಿ ಎದುರಿಸಲು ರಾಜ್ಯ ಸರ್ಕಾರಗಳು ಮತ್ತು ಬೆಂಬಲಿತ ಏಜೆನಿಗಳನ್ನು ಸಜ್ಲಗೊಳಿಸಲು ವಾಯುಪಡೆಯು ದೇಶದೊಳಗಿನ ವೈದ್ಯಕೀಯ ಸಿಬ್ಲಂದಿಯೊಂದಿಗೆ ಅಗತ್ಯ ದಿಷಧಿ ಮತ್ತು ಪಡಿತರವನ್ನು ಸರಬರಾಜು ಮಾಡುವುದನ್ನು ಮುಂದುವರೆಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ

ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸಾರ ಮಾಡುವ ಸುದ್ದಿಗಳ ಮಾಹಿತಿ ನಮ್ನ ಟ್ವಟರ್ ಹ್ಲಾಂಡಲ್ನಲ್ಲೂ ಲಭ್ಯ